ಸಮಿತ್ರ ಸರ್ಕಾರ ಸುಭದ್ರ ತಾಸಕರ ಅತ್ಯಪ್ತಿಯನ್ನು ಸರಿಪಡಿಸಲು ಹಿರಿಯ ಸಚಿವರು ರಾಜೀನಾಮೆಗೆ ಸಿದ್ದ ಸಚಿವ ಡಿ

ಶಿವಕುಮಾರ ಹೇಳಿಕೆ ಶಾಸಕರ ರಾಜೀನಾಮೆಗೂ ತಮಗೂ ಸಂಬಂಧವಿಲ್ಲ ಕಾದು ನೋಡುವ ತಂತ್ರ ಬಳಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಸಮಿತ್ರ ಸರ್ಕಾರ ಉರುಳಿದರೆ ಬಿಜೆಪಿ ಸರ್ಕಾರ ರಚಿಸಲು ಸಿದ್ದ ಕೇಂದ್ರ ಸಚಿವ ಡಿ

ಈ ಮಧ್ಯೆ ಕಾಂಗ್ರೆಸ್ನ ಡಿ

ಶಿವಕುಮಾರ ಶಾಸಕರನ್ನು ಭೇಟ ಮಾಡಿ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ

ನಾಡಿದ್ದು ಮಂಗಳವಾರ ಎಲ್ಲ ರಾಜೀನಾಮೆಗಳನ್ನು ಪರಿಶೀಲಿಸಿ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳೆಲಾಗುವುದು ಎಂದು ಹೇಳಿದರು ವಿಧಾನಸಭಾಧ್ಯಕ್ಷ ಕಚೇರಿಯಲ್ಲಿ ಕಾಂಗ್ರೆಸ್ನ ರಮೇಶ ಜಾರಕಿಹೊಳಿ ಪ್ರತಾಪ್ ಗೌಡ ಪಾಟೀಲ್ ಶಿವರಾಮ್ ಹೆಬ್ಬಾರ್ ಮಹೇಶ್ ಕಮಕಳ್ಳಿ ಬಿ

ಪಾಟೀಲ್ ಬೈರತಿ ಬಸವರಾಜ್ ಹಾಗೂ ರಾಮಲಿಂಗಾ ರೆಡ್ಡಿ ಜೆಡಿಎಸ್ನ ಎಚ್

ಬಳಕ ರಾಜಭವನದಲ್ಲಿ ರಾಜ್ಜಪಾಲ ವಜುಭಾಯ್ ವಾಲಾ ಅವರನ್ನು ಭೇಟಿಯಾದರು ಕಾಂಗ್ರೆಸ್ನ ಆನಂದ್ ಸಿಂಗ್ ಇತ್ತೀಚಿಗಪ್ಟೆ ರಾಜೀನಾಮೆ ಸಲ್ಲಿಸಿದ್ದರು

ವಿಧಾನಸಭಾಧ್ಯಕ್ಷರನ್ನು ಹೊರತು ಪಡಿಸಿ ಪ್ರಸಕ್ತ ಸರ್ಕಾರ ಪಕ್ಷೇತರ ಹಾಗೂ ಬಿ ಎಸ್

ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರದಲ್ಲಿ ತಾಸಕರು ರಾಜೀನಾಮೆ ನೀಡಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಮೈತ್ರಿ ಸರ್ಕಾರ ಮುಂದುವರಿಯಲಿದೆ ಎಂದು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏನು ಸಂಭವಿಸುವುದಿಲ್ಲ

ಶಾಸಕರ ರಾಜೀನಾಮೆಗೂ ಹಾಗೂ ತಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧವಿಲ್ಲ ಭವಿಷ್ಣದಲ್ಲಿ ಏನು ಸಂಭವಿಸಬಹುದು ಎಂಬುದನ್ನು ನಾವು ನೋಡುತ್ತಿದ್ದವೆ ಬಿಜೆಪಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಸರ್ಕಾರ ರಚಿಸಲು ಬಿಜೆಪಿ ಪ್ರಯತ್ನಿಸುತ್ನಿಸಲಿದೆಯೇ ಎಂಬ ಸುದ್ದಿಗಾರರ ಪ್ರಕ್ಷೆಗೆ ಪ್ರತಿಕ್ರಿಯಿಸಿದ ಅವರು ತಾವು ಅಂತಹ ಯಾವುದೇ ಕೆಲಸ ಮಾಡುವುದಿಲ್ಲ ಎಲ್ಲ ಬೆಳವಣಿಗೆಗಳನ್ನು ಕಾದು ನೋಡಲಾಗುವುದು ಎಂದು ಹೇಳದರು ಗೊಂದಲಮಯ ಪರಿಸ್ಥಿತಿ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ವಿಧಾನಸಭಾಧ್ಯಕ್ಷರು ತೆಗೆದುಕೊಳ್ಳುವ ನಿರ್ಧಾರದಿಂದ ಏನು ಬೇಕಾದರೂ ಸಂಭವಿಸಬಹುದು ಮುಂದಿನ ಕ್ರಮದ ಕುರಿತು ಚಿಂತಿಸಲಾಗುವುದು ಎಂದು ಬಿ

ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡೂ ಪಕ್ಷಗಳ ಶಾಸಕರು ಅತೃಪ್ತಿಯಿಂದ ರಾಜೀನಾಮೆ ಸಲ್ಲಿಸಿದ್ದಾರೆ ಈ ದೆಳವಣಿಗೆ ಸ್ವಲ್ಪ ತಡವಾಯಿತಾದರೂ ಅಂತಿಮವಾಗಿ ಸರ್ಕಾರದ ಮೇಲಿನ ಸಿಟ್ಟನ್ನು ಹೊರ ಹಾಕಿ ದೊಡ್ಡ ಸಂಖ್ಣೆಯಲ್ಲಿ ಹೊರ ಬಂದಿದ್ದಾರೆ ಇದರಿಂದ ಸಮಿತ್ರ ಸರ್ಕಾರವನ್ನು ನಡೆಸುತ್ತಿರುವ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ವಿಭಜನೆಯಾದಂತಾಗಿದೆ ಎಂದು ಹೇಳಿದರು ರಾಜ್ಯ ರಾಜಕೀಯದಲ್ಲಿ ಇದೀಗ ನಡೆದಿರುವ ಬೆಳವಣಿಗೆಗೆ ಬಿಜೆಪಿ ಕಾರಣವಲ್ಲ ಕಾಂಗ್ರೆಸ್ ಜೆಡಿಎಸ್ನ ಅತೃಪ್ತ ಶಾಸಕರ ರಾಜನಾಮೆ ವಿಚಾರದಲ್ಲಿ ಬಿಜೆಪಿಯ ಕೈವಾಡವಿಲ್ಲ ಎಂದು ಸ್ವಷ್ಷಪಡಿಸಿದರು ಒಂದು ವೇಳೆ ಸಮಿಶ್ರ ಸರ್ಕಾರ ಉರುಳಿದರೆ ಬಿಜೆಪಿ ಸರ್ಕಾರ ರಚಿಸಲು ಸಿದ್ದ ಆದರೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಚುನಾವಣೆ ನಡೆಸಲು ಬಿಡುವುದಿಲ್ಲ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಜ್ಯಪಾಲರು ಸಂವಿಧಾನಬದ್ದವಾಗಿ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಿಜೆಪಿ ಬದ್ದವಾಗಿರಲಿದೆ ಎಂದು ಕೇಂದ್ರ ಸಚಿವ ಡಿ

ಪ್ರದೇಶ ಸಮಾಚಾರ ಕೇಳುತ್ತೀದ್ವೀರಿ ಜಿಂದಾಲ್ ಗೆ ಭೂಮಿ ಹಂಚಿಕೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಕ್ಯಾಬಿನೆಟ್ ಉಪಸಮಿತಿ ರಚಿಸಲಾಗಿದ್ದು ಅದರ ವರದಿ ಕುರಿತ ಕ್ಯಾಬಿನೆಟ್ ತೀರ್ಮಾನಕ್ಕೆ ತಾವು ಬದ್ದ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಕೆ

ಬಳ್ಳಾರಿಯ ಕುಡಿತಿನಿ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಐಎಡಿಬಿ ಭೂಸ್ವಾಧೀನ ವಶಪಡಿಸಿಕೊಂಡು ಈ ಎಲ್ಲ ಪ್ರಕ್ರಿಯೆಗಳು ಆರಂಭ ಮಾಡುವಾಗ ಕೆಲ ಸಮಸ್ಥೆಗಳು ಬರುವುದು ಸಹಜ

ವಿಜಯಪುರ ಬೆಲ್ಲೆಯ ಆಲಮಟ್ಟ ಕೃಷ್ಣಾ ಅಣೆಕಟ್ಟೆಯಿಂದ ಯಾವುದೇ ಸಮಯದಲ್ಲೂ ನದಿಯ ಭಾಗಕ್ಕೆ ನೀರು ಬಿಡುಗಡೆಯಾಗಲಿರುವುದರಿಂದ ಕೆಳಭಾಗದಲ್ಲಿ ಬರುವ ನದಿಯ ಪಕ್ಕದಲ್ಲಿರುವ ಹಳ್ಳಗಳ ಜನರು ಎಚ್ಚರಿಕೆಯಿಂದಿರಲು ಕೃಷ್ಣಾ ಭಾಗ್ಯ ಜಲನಿಗಮದ ಅಣೆಕಟ್ಟು ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಮನವಿ ಮಾಡಿದ್ದಾರೆ ಆಲಮಟ್ಟ ಅಣೆಕಟ್ಟನ ಜಲಾನಯನ ಪ್ರದೇಶಗಳಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ವಾಡಿಕೆಯಂತೆ ಪ್ರಸ್ತುತ ಸಾಲಿನಲ್ಲಿಯೂ ಸಹ ಆಲಮಟ್ಟ ಜಲಾಶಯದಲ್ಲಿ ಆರ್

ಆದ್ದರಿಂದ ಅಣೆಕಟ್ಟನ ಮೇಲ್ಲಾಗದ ಪ್ರದೇತಗಳಲ್ಲಿ ಮುಳುಗಡೆಯಾಗಲಿರುವ ಎಲ್ಲ ಹಳ್ಳಗಳ ಹಾಗೂ ನಗರಗಳ ಸಾರ್ವಜನಿಕರು ತಮ್ಮ ಜನ ಜಾನುವಾರು ಹಾಗೂ ಆಸ್ತಿ ಪಾಸ್ತಿಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದೆ

ಭಾಗಮಂಡಲದಲ್ಲಿ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚುತ್ತಿದ್ದು ಭಕ್ತರಿಗೆ ಸಮಸ್ಕೆಯಾಗದಂತೆ ಕೊಡಗು ಜಿಲ್ಲಾಡಳಿತ ತ್ರಮ ಕೈಗೊಂಡಿದೆ ಕೊಡಗಿನ ಸೂಕ್ಷ್ಮ ತಾಣಗಳಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಮತ್ತು ಹೋಂಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ

ವಿಜಯ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಲಾಯಿತು

ಭಾರತವು ಸಹ ದೇಶದಲ್ಲಿ ಇದನ್ನು ಜಾರಿಗೆ ತರಲು ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿ ಒಪ್ಪಂದಕ್ಕೆ ಸಹಿ ಮಾಡಿದೆ

ಎ

ಈಗ ಚುಟುಕು ಸುದ್ದಿ ಗ್ರಾಮೀಣ ಜನರ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಪರಿಸುವ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೋಬಳ ಮಟ್ಟದ ಜನಸ್ಸಂದನ ಕಾರ್ಯಕ್ರಮಗಳನ್ನು ಆಯೋಜಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಪಾಳ್ಣ ಗ್ರಾಮದಲ್ಲಿ ನಿನ್ನೆ ತಿಳಿಸಿದ್ದಾರೆ ಶೌಚಾಲಯಗಳನ್ನು ಸಮರ್ಪಕವಾಗಿ ಬಳಬಿದರೆ ಮಾತ್ರ ಸುತ್ತಲಿನ ಪರಿಸರವು ಸ್ವಚ್ಟವಾಗಿರುವುದರ ಜೊತೆಗೆ ಜನರ ಆರೊಗ್ಡವು ಉತ್ತಮವಾಗಿರುತ್ತದೆ ಎಂದು ಸಚಿವ ಸಿಪುಟ್ಟರಂಗಶೆಟ್ಟಿ ಚಾಮರಾಜನಗರದಲ್ಲಿ ನಿನ್ನೆ ಹೇಳಿದ್ದಾರೆ ಅಂಗವಿಕಲರ ಮೂಲಭೂತ ಪಕ್ಕುಗಳು ಕಾನೂನಾತ್ಮಕವಾಗಿ ರಕ್ಷಣೆಯಾಗಬೇಕು ಹಾಗೂ ಎಲ್ಲ ರೀತಿಯ ಸೌಲಭ್ಯಗಳು ಅರ್ಹರಿಗೆ ದೊರೆಯಬೇಕು ಎಂದು ಅಂಗವಿಕಲಿ ವ್ಹಿಗಳಿ ಅಧಿನಿಯಮ ರಾಜ್ಯ ಆಯುಕ್ತ ವಿ